ಇಂದಿನ ಯುವ ಪೀಳಿಗೆಯ ಭಾವಕೋಶದಲ್ಲಿ ದೇಶಪ್ರೇಮದ ಭಾವ ಬಿತ್ತುವ ಅಗತ್ಯವಿದೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ

ಅಹಮದಾಬಾದ್ನ ಸಾಬರಮತಿ ಆಶ್ರಮದಲ್ಲಿ ನಿನ್ನೆ ಸ್ವಾತಂತ್ರೋತ್ಸವದ ವರ್ಷದ ಅಂಗವಾಗಿ ಅಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇದರಲ್ಲಿ ಶಾಶ್ವತ ಭಾರತದ ಪರಂಪರೆ ಸ್ವಾತಂತ್ರ ಸಂಗ್ರಾಮದ ನೆರಳು ಮತ್ತು ಸ್ವತಂತ್ರ ಭಾರತವನ್ನು ಗೌರವಾನ್ವಿತಗೊಳಿಸುವ ಪ್ರಗತಿಯೂ ಇದೆ ಎಂದು ಪ್ರತಿಪಾದಿಸಿದರು ಯಾವುದೇ ರಾಷ್ಟ ತನ್ನ ಸ್ವಾಭಿಮಾನ ಮತ್ತು ಬಲಿದಾನದ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಕಲಿಸಿದಾಗ ಮಾತ್ರ ಆ ದೇಶದ ಗೌರವ ಜಾಗೃತವಾಗುತ್ತದೆ ತನ್ನ ಪೂಚೀನ ಪರಂಪರೆಯೊಂದಿಗೆ ಸದಾ ಸಂಪರ್ಕಿತವಾದ ದೇಶ ಪ್ರಗತಿ ಸಾಧಿಸಲು ಸಾಧ್ಯ ಎಂದು ಪ್ರಧಾನಿ ಹೇಳಿದರು

ಚಿಕ್ಕಬಳ್ಳಾಮರ ಜಿಲ್ಲೆಯ ಕರ್ನಾಟಕ ಜಲಿಯನ್ ವಾಲಾಬಾಗ್ ಖ್ಯಾತಿಯ ಇತಿಹಾಸ ಪ್ರಸಿದ್ದ ವಿದುರಾಶ್ವಕ್ಷದ ವೀರ ಸ್ಮಾರಕ ಸ್ಲೂಪಕ್ಕೆ ರಾಜ್ಯಪಾಲರು ಮತ್ತಿತರ ಗಣ್ಣರೊಂದಿಗೆ ಪುಷ್ಪಾರ್ಜನೆ ಮಾಡಿ ಹುತಾಕ್ನ ಸ್ಲಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಮರ್ಪಣೆ ಮಾಡಿ ಅವರು ಮಾತಾಡಿದರು ದೇಶದ ಇತಿಹಾಸದಲ್ಲಿ ನಡೆದ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡ ಮಹನೀಯರ ತ್ಯಾಗ ಬಲಿದಾನವೇ ನಮಗೆ ಸ್ಪೂರ್ತಿ ರಾಷ್ಷಪಿತ ಮಹಾತ್ಮ ಗಾಂಧಿ ಅವರ ನೇತೃತ್ತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟವನ್ನು ಇಂದಿಗೂ ವಿಶ್ವ ಅಚ್ವರಿಯಿಂದ ಕಾಣುತ್ತಿದೆ ಇಂದಿನ ಯುವಪೀಳಿಗೆ ಸ್ವಾತಂತ್ರ್ಯ ಹೋರಾಟವನ್ನು ನೆನಪಿಸಿಕೊಳ್ಳಬೇಕು ಎಂದು ಯಡಿಯೂರಪ್ಪ ಹೇಳಿದರು ಅನೇಕರ ತ್ಯಾಗ ಬಲಿದಾನದಿಂದ ದೇಶ ಸ್ವಾತಂತ್ರ್ಯ ಪಡೆದಿದ್ದು ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳುತ್ತಿದ್ದೇವೆ ಎನ್ನುವುದು ಮುಖ್ಯ ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಅರವಿಂದ ಲಿಂಬಾವಳಿ ಅಭಿಪ್ರಾಯಪಟ್ಲಿದ್ದಾರೆ

ದೇಶಕ್ಕೆ ದೊರೆತಿರುವ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಸಮ್ಕದ್ದ ಭಾರತವನ್ನು ನಿರ್ಮಾಣಗೊಳಿಸಲು ಪ್ರಜಾಪ್ರಭುತ್ವ ವ್ಯವಸ್ವೆಯನ್ನು ಗಟ್ಟಗೊಳಿಸಬೇಕಾಗಿದೆ ಎಂದು ಸಂಸದ ಡಿ

ಸುರೇಶ್ ಹೇಳಿದ್ದಾರೆ ರಾಮನಗರದಲ್ಲಿ ನಡೆದ ಸ್ವಾತಂತ್ರ್ಕದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಲಕ್ಷಾಂತರ ಜನರ ತ್ಕಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದ್ದು ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಕಾಗ ಮಾಡಿದವರನ್ನು ಸ್ಮರಿಸಬೇಕಿರುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು

ಧಾರವಾಡದಲ್ಲಿ ನಿನ್ನೆ ಅಧಿಕಾರಿಗಳು ಸ್ಪೋನ್ಕ್ರಶರ್ ಮತ್ತು ಕಲ್ಲು ಗಣಿಗಾರಿಕೆ ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು ಆದಷ್ಟು ಶೀಘ್ರದಲ್ಲಿ ನೂತನ ಗಣಿ ನೀತಿ ಜಾರಿಗೊಳಿಸಲಾಗುವುದು ಎಂದರು ನೂತನ ಗಣಿ ನೀತಿಯಲ್ಲಿ ಲೈಸನ್ಸ್ ಸರಳೀಕರಣಕ್ಕೆ ಆದ್ಯತೆ ನೀಡಲಾಗಿದೆ ಇಲಾಖೆಯಲ್ಲಿ ಏಕಗವಾಕ್ಷಿ ಯೋಜನೆ ಜಾರಿ ಮೂಲಕ ಉಧ್ಯಮಿಗಳಿಗೆ ತ್ವರೀತವಾಗಿ ಸ್ವಂದಿಸಲು ಕ್ರಮವಹಿಸಲಾಗುತ್ತಿದೆ ಎಂದು ಸಚಿವ ನಿರಾಣಿ ತಿಳಿಸಿದರು

ಬೆಂಗಳೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು ಈ ಹಿಂದೆ ಖಾಸಗಿ ಹಾಗೂ ಅನುದಾನಿತ ತಾಲೆಗಳಿಗೆ ನಿಗದಿಪಡಿಸಲಾಗಿದ್ದ ಅಗ್ನಿ ಕಟ್ಟಡ ಸುರಕ್ಷತೆ ಪ್ರಮಾಣಪತ್ರದಿಂದ ವಿನಾಯಿತಿ ನೀಡಲಾಗಿದೆ ಎಂದರು ಸರ್ವೋಜ್ವ ನ್ಯಾಯಾಲಯದ ತೀರ್ಪಿನಅನ್ವಯ ವಿದ್ಯಾರ್ಥಿಗಳ ಸುರಕ್ಷತೆಯೊಂದಿಗೆ ಶಾಲೆಯ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಸುರೇಶಕಕುಮಾರ ಹೇಳಿದರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನಳ ಸಂಪರ್ಕದ ಮೂಲಕ ಶುದ್ದ ಕುಡಿಯುವ ನೀರು ಒದಗಿಸುವುದು ಸರಕಾರದ ಮುಖ್ಯ ಧ್ಯೇಯವಾಗಿದೆ ಎಂದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಪಾಟೀಲ ಹೇಳಿದ್ದಾರೆ

ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಳದ ಮೂಲಕ ಕುಡಿಯುವ ನೀರು ಪೂರೈಸುವ ಉದ್ದೇಶದೊಂದಿಗೆ ಜಲ ಜೀವನ ಮಿಷನ್ ಯೋಜನೆಯಡಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು ಈ ಯೋಜನೆ ಯಶಸ್ವಿಗೆ ಗ್ರಾಮಸ್ದರ ಸಪಕಾರ ಅಗತ್ತ ಎಂದು ಅವರು ಹೇಳಿದರು ಬೆಂಗಳೂರು ನಗರವನ್ನು ಕೇಂದ್ರವಾಗಿ ಇಟ್ಲುಕೊಂಡು ರಾಮನಗರ ಮತ್ತು ಚನ್ನಪಟ್ಟಣವನ್ನು ಪ್ರವಾಸೋದ್ಯಮ ವರ್ತುಲ ಸ್ಟಳವನ್ನಾಗಿ ಮಾಡುವ ಚಿಂತನೆ ನಡೆದಿದೆ ಎಂದು ಪ್ರವಾಸೋದ್ಯಮ ಸಚಿವ ಸಿ

ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿದ್ದ ಮೂರು ದಿನಗಳ ಪ್ರವಾಸಿ ಜಾನಪದ ಲೋಕೋತ್ಸವ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದ್ದು ಮೂಲಸೌಕರ್ಯಗಳ ಕೊರತೆಯಿಂದ ಪ್ರವಾಸಿಗರ ಗಮನಸೆಳೆಯುವಲ್ಲಿ ಹಿಂದೆ ಬಿದ್ದಿವೆ ಇಂಥ ಸ್ಥಳಗಳಿಗೆ ಮುಂದಿನ ದಿನಗಳಲ್ಲಿ ಹೊಸ ಕಾಯಕಲ್ಪ ನೀಡಲಾಗುವುದು ಪ್ರವಾಸಿ ವರ್ತುಲದಲ್ಲಿ ಜಾನಪದ ಲೋಕವನ್ನು ಸೇರಿಸಲಾಗುವುದು ಎಂದರು

ಸಭೆಯಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗುತ್ತಿರುವ ಕೋರೋನಾ ಪ್ರಕರಣಗಳ ನಿಯಂತ್ರಣಕ್ನಾಗಿ ಕಡ್ಡಾಯವಾಗಿ ಪಾಲಿಸಬೇಕಾದ ಕೆಲವು ಕ್ರಮಗಳನ್ನು ಸೂಚಿಸಲಾಗಿದೆ ಈಗಾಗಲೇ ಜಾಲ್ತಿಯಲ್ಲಿರುವಂತೆ ಕೇರಳ ಮತ್ತು ಮಹಾರಾಷ್ಷಗಳಿಂದ ಬರುವವರಿಗೆ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಕಡ್ಡಾಯವಾಗಿದ್ದು ಗಡಿ ಭಾಗಗಳಲ್ಲಿ ವರದಿ ಪರಿಶೀಲನೆಯನ್ನು ಕಟ್ಟು ನಿಟ್ನಾಗಿ ಮಾಡುವಂತೆ ಸೂಚಿಸಲಾಗಿದೆ

ಅವರನ್ನು ಬಳ್ಳಾರಿ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆ ಮಾಡಿದಾಗ ನೆಗೆಟವ್ ವರದಿ ಬಂದಿತ್ತು ನಂತರ ಒಬ್ಬ ವ್ಯಕ್ತಿಗೆ ಕೊರೋನಾ ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡಿದ್ದವು ಹೀಗಾಗಿ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸಿದಾಗ ಆತನಲ್ಲಿ ಸೌತ್ ಅಪ್ರಿಕನ್ ಕೊರೊನಾ ಸೋಂಕು ಇರುವುದು ದೃಡಪಟ್ಟಿದೆ ದುಬೈನಿಂದ ಬಂದಿದ್ದ ವ್ಯಕ್ತಿಗೂ ಸಹ ಸೋಂಕು ಕಾಣಿಸಿಕೊಂಡಿದ್ದು ಅವರನ್ನು ಸಹ ಹೋಂ ಕ್ವಾರಂಟೈನ್ ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ ದೃಡಪಡಿಸಿದ್ದಾರೆ

ಸಾಹಿತ್ಯ ಕ್ಷೇತ್ರದಲ್ಲಿ ಕುಮುಟಾದ ಕೊಂಕಣಿ ಕವಿ ಅರುಣ್ ಉಭಯಕರ ಕಲಾ ಕ್ಷೇತ್ರದಲ್ಲಿ ಪುತ್ತೂರಿನ ಪಾಂಡುರಂಗ ನಾಯಕ್ ಜಾನಪದ ಕ್ಷೇತ್ರದಲ್ಲಿ ಲಕ್ಷಿ ಕೃಷ್ಣ ಸಿದ್ದಿ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಕವನ ವಿಭಾಗದಲ್ಲಿ ಮಂಗಳೂರಿನ ಪ್ರೇಮ್ ಮೊರಾಸ್ ಸಣ್ಣ ಕತೆ ವಿಭಾಗದಲ್ಲಿ ಡೆಸಾ ಮಥಾಯಸ್ ಲೇಖನ ವಿಭಾಗದಲ್ಲಿ ಸ್ವೀವನ್ ಪೆರ್ಮುದೆ ಪುಸ್ತಕ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ